ಪಾರದರ್ಶಕ ತೆರಿಗೆ ಪ್ರಾಮಾಣಿಕರಿಗೆ ಮನ್ನಣೆ ಕುರಿತ ವೇದಿಕೆ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆ ಕಾರ್ಯ ವೈಖರಿಯಲ್ಲಿ ದಕ್ಷತೆ ಮತ್ತು ಪಾರದರ್ಶಕತೆ ತರಲು ಸಿಬಿಡಿಟಿಯಿಂದ ಹಲವು ಕ್ರಮ

ಲಸಿಕೆಯ ಲಭ್ಯತೆ ಮತ್ತು ಅದರ ವಿತರಣಾ ಕಾರ್ಯತಂತ್ರದ ಕುರಿತು ಸಮಾಲೋಚನೆ

ನೇರ ತೆರಿಗೆಗಳ ಕೇಂದ್ರೀಯ ಮಂಡಳಿ ಸಿಬಿಡಿಟಿ ಇತ್ತೀಚಿನ ವರ್ಷಗಳಲ್ಲಿ ನೇರ ತೆರಿಗೆಯಲ್ಲಿ ಹಲವಾರು ಮಹತ್ವದ ಬದಲಾವಣೆಗಳನ್ನು ತಂದಿದೆ

ಲಾಭಾಂಶ ಹಂಚಿಕೆ ತೆರಿಗೆಯನ್ನೂ ರದ್ದುಪದಿಸಲಾಗಿದೆ ತೆರಿಗೆ ದರಗಳಲ್ಲಿ ಇಳಿಕೆ ಹಾಗೂ ನೇರ ತೆರಿಗೆ ನಿಯಮಗಳನ್ನು ಸರಳಗೊಳಿಸುವುದಕ್ಕೆ ತೆರಿಗೆ ಸುಧಾರಣೆಗಳಲ್ಲಿ ಒತ್ತು ನೀಡಲಾಗಿದೆ ವರಮಾನ ತೆರಿಗೆ ಇಲಾಖೆಯ ಕಾರ್ಯ ವೈಖರಿಯಲ್ಲಿ ದಕ್ಷತೆ ಮತ್ತು ಪಾರದರ್ಶಕತೆ ತರಲು ಸಿಬಿಡಿಟಿ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಅದೇ ರೀತಿ ತೆರಿಗೆ ನಿಯಮಗಳನ್ನು ಸುಲಭವಾಗಿ ಪಾಲಿಸಲು ಸಾಧ್ಯವಾಗುವಂತೆ ವರಮಾನ ತೆರಿಗೆ ರಿಟರ್ನ್ಗಳನ್ನು ಮುಂಚಿತವಾಗಿಯೇ ಭರ್ತಿ ಮಾಡುವಂತಹ ಕ್ರಮಕ್ಕೆ ಇಲಾಖೆ ಮುಂದಾಗಿದೆ ನವೋದ್ಯಮಗಳಿಗೆ ಸಂಬಂಧಿಸಿದಂತೆ ತೆರಿಗೆ ನಿಯಮಗಳ ಪಾಲನೆಯನ್ನೂ ಸಹ ಸರಳೀಕರಣಗೊಳಿಸಲಾಗಿದೆ ಇದಲ್ಲದೆ ಇತ್ಯರ್ಥವಾಗದೇ ಉಳಿದಿರುವ ತೆರಿಗೆ ವಿವಾದಗಳನ್ನು ಬಗೆಹರಿಸಲು ವಿವಾದ್ ಸೇ ವಿಶ್ವಾ ಸ್ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಡಿಜಿಟಲ್ ವೆಹಿವಾಟು ಹಾಗೂ ವಿದ್ಯುನ್ಮಾನ ಪಾವತಿ ವಿಧಾನಗಳನ್ನು ಉತ್ತೇಜಿಸಲು ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಪ್ರಧಾನಮಂತ್ರಿಯವರು ಆರಂಭಿಸಲಿರುವ ಪಾರದರ್ಶಕ ತೆರಿಗೆ ಪ್ರಾಮಾಣಿಕ ಮನ್ನಣೆ ವೇದಿಕೆ ನೇರ ತೆರಿಗೆ ಸುಧಾರಣೆ ಹಾದಿಯನ್ನು ಮತ್ತಷ್ಟು ಮುನ್ನಡೆಸುವ ಉದ್ದೇಶ ಹೊಂದಿದೆ ಕಾರ್ಯಕ್ರಮದಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ದೆಗಳು ಲೆಕ್ಸ ಪರಿಶೋಧಕರು ಭಾಗವಹಿಸಲಿದ್ದಾರೆ

ಪಿಎಂ ಸ್ವನಿಧಿ ಯೋಜನೆ ಬೀದಿಬದಿ ವ್ಯಾಪಾರಿಗಳಲ್ಲಿ ಹೊಸ ಉತ್ತೇಜನ ತಂದಿದ್ದು ಲಾಕ್ಡೌನ್ ನಂತರದ ಅವಧಿಯಲ್ಲಿ ತಮ್ಮ ವ್ಯಾಪಾರ ಚಟುವಟಿಕೆಗಳನ್ನು ಪುನಾರಂಭಿಸಲು ಕಿರು ಹಣಕಾಸು ನೆರವು ರೂಪದಲ್ಲಿ ಸಾಲ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ

ಪಿಎಂ ಸ್ವನಿಧಿ ಯೋಜನೆಯಡಿ ಬ್ಯಾಂಕ್ಯೇತರ ಹಣಕಾಸು ಸಂಸ್ದೆಗಳು ಹಾಗೂ ಕಿರು ಹಣಕಾಸು ಸಂಸ್ಥೆಗಳು ಕೂಡ ಸಾಲ ಸೌಲಭ್ಯವನ್ನು ಒದಗಿಸುತ್ತಿವೆ ಕೊರೊನಾ ಸೋಂಕು ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಮ್ಯಾಡ್ರಿಡ್ ಮಿಲನ್ ಕೂಪನ್ ಹೇಗ್ ವಿಯೆನ್ನಾ ಮತ್ತು ಸ್ಟಾಕ್ ಹೋಮ್ಗಳಿಗೆ ತನ್ನ ವಿಮಾನ ಸಂಚಾರವನ್ನು ಸ್ಥಗಿತಗೊಳಿಸಿದೆ ಸೋಂಕಿನ ಹಿನ್ನೆಲೆಯಲ್ಲಿ ಈಗಾಗಾಲೇ ನಷ್ಟ ಅನುಭವಿಸಿರುವ ವೈಮಾನಿಕ ಸಂಸ್ಥೆ ಈ ಮಾರ್ಗಗಳಲ್ಲಿ ವಿಮಾನ ಸಂಚಾರ ಅರ್ಥಿಕವಾಗಿ ಕಾರ್ಯಸಾಧುವಲ್ಲ ಎಂಬ ಕಾರಣಕ್ಕೆ ಸಂಚಾರವನ್ನು ಸ್ಥಗಿತಗೊಳಿಸುತ್ತಿರುವುದಾಗಿ ಪ್ರಕಟಿಸಿದೆ ಎಂದು ಮೂಲಗಳು ತಿಳಿಸಿವೆ ಆದರೆ ಏರ್ ಇಂಡಿಯಾ ಲಂಡನ್ ಪ್ಯಾರೀಸ್ ರೋಮ್ ಮತ್ತು ಫ್ರಾಂಕ್ಫರ್ಟ್ಗಳಿಗೆ ವಿಮಾನ ಸೇವೆಯನ್ನು ಮುಂದುವರಿಸಲಿದೆ ಎಂದು ಆಕಾಶವಾಣಿ ಬಾತ್ವೀದಾರರು ಮೂಲಗಳನ್ನು ಉಲ್ಲೇಖಿಸಿ ವರದಿ ಮಾಡಿದ್ದಾರೆ

ನೀತಿ ಆಯೋಗದ ಸದಸ್ಯ ಡಾ

ಪಾಲ್ ಹಾಗೂ ಆರೋಗ್ಯ ಕಾರ್ಯದರ್ಶಿ ಸಹ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಲಸಿಕೆಗಳ ಸಂಶೋಧನೆಯ ಪ್ರಗತಿ ಅವುಗಳ ವಿತರಣಾ ಕಾರ್ಯತಂತ್ರ ಹಾಗೂ ಅದಕ್ಕೆ ಅಗತ್ಯವಿರುವ ಡಿಜಿಟಲ್ ಮೂಲಸೌಕರ್ಯ ಸೃಷ್ಟಿ ಮತ್ತಿತರ ಅಂಶಗಳ ಬಗ್ಗೆ ಚರ್ಚಿಸಲಾಯಿತು

ಈ ಕುರಿತು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರ ಬರೆದಿರುವ ಸಚಿವಾಲಯ ಪರೀಕ್ಷಾ ಸಂಸ್ಥೆ ನೀಡಿರುವ ಅನುಮೋದನಾ ಪ್ರಮಾಣಪತ್ರ ಆಧರಿಸಿ ಬ್ಯಾಟರಿ ಅಳವದಿಸದ ವಿದ್ಯುತ್ ವಾಹನಗಳನ್ನು ಮಾರಾಟ ಮಾಡಬಹುದು ಮತ್ತು ನೋಂದಣಿ ಮಾಡಿಕೊಳ್ಳಬಹುದು ಎಂದು ತಿಳಿಸಿದೆ

ನಂತರ ಅವರು ರಾಷ್ಟವನ್ನು ಉದ್ದೇಶಿಸಿ ಭಾಷಣ ಮಾದಲಿದ್ದಾರೆ

ಗೃಹ ಸಚಿವಾಲಯ ಹಾಗೂ ಆರೋಗ್ಯ ಸಚಿವಲಯ ತಿಳಿಸಿರುವ ಮಾರ್ಗಸೂಚಿಗಳನ್ನು ಎಲ್ಲಾ ಆಹ್ವಾನಿತ ಗಣ್ಯರು ಪಾಲಿಸಬೇಕು ಎಂದು ದೆಹಲಿ ಪೊಲೀಸರು ಮನವಿ ಮಾಡಿದ್ದಾರೆ